ದೇಶದ ಬಡ ಮತ್ತು ಆರ್ಥಿಕ ದುರ್ಬಲ ವರ್ಗದ ಜನರನ್ನು ಮಧ್ವವರ್ತಿಗಳ ಸುಳಿಯಿಂದ ಈ ಯೋಜನೆ ಮುಕ್ತಗೊಳಿಸಿದೆ ಈ ಯೋಜನೆ ಆರಂಭ ಒಂದು ಉತ್ತವದಂತೆ ಎಂದು ಜನ್ಧನ್ ಯೋಜನೆಯ ಉದ್ವಾಟನೆ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣಿಸಿದ್ದರು

ಯೋಜನೆ ಕುರಿತು ಸರಣಿ ಟ್ಷೇಟ್ ಮಾಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಡತನ ನಿರ್ಮೂಲನೆಯ ಹಲವು ಸರ್ಕಾರಿ ಕಾರ್ಯಕ್ರಮಗಳಿಗೆ ಜನ್ ಧನ್ ಯೋಜನೆ ಅಡಿಪಾಯವಾಗಿದ್ದು ಕೋಟ್ನಂತರ ಜನರು ಇದರ ಉಪಯೋಗ ಪಡೆಯುತ್ತಿದ್ದಾರೆ ಎಂದಿದ್ದಾರೆ ಗ್ರಾಮೀಣ ಜನರು ಮತ್ತು ಮಹಿಳೆಯರು ಈ ಯೋಜನೆಯ ಹೆಚ್ಚಿನ ಫಲಾನುಭವಿಗಳಾಗಿದ್ದಾರೆ ಜನ್ ಧನ್ ಖಾತೆಯಿಂದಾಗಿ ಬಹಳಷ್ಟು ಕುಟುಂಬಗಳ ಭವಿಷ್ಣ ಸುಭದ್ರಗೊಂಡಿದೆ ಈ ಯೋಜನೆಯ ಯಶಸ್ಸಿಗೆ ದುಡಿದ ಎಲ್ಲರಿಗೂ ಕೃತಜ್ಞತೆಗಳು ಎಂದು ಪ್ರಧಾನಮಂತ್ರಿ ಟ್ವೀಟ್ ಮಾಡಿದ್ದಾರೆ ಗಣಿ ಮತ್ತು ಕಲ್ಲಿದ್ದಲು ಕುರಿತ ಎಲ್ಲ ಸಮಸ್ಥೆಗಳ ಪರಿಹಾರಕ್ಷೆ ರಾಜ್ಯದೊಂದಿಗೆ ಕೇಂದ್ರ ಸರ್ಕಾರ ಸಹಕರಿಸಲಿದೆ ಎಂದು ಗಣಿ ಮತ್ತು ಕಲ್ಲಿದ್ದಲು ಖಾತೆ ಸಚಿವ ಪಲ್ಲಾದ್ ಜೋಶ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಬಿ ಎಸ್

ಗಣಿ ಸಚಿವಾಲಯದ ಕಾರ್ಯದರ್ತಿಗಳ ನೇತೃತ್ವದಲ್ಲಿ ಸಮಿತಿ ರಚಿಸಿ ಪ್ರೀಮಿಯಮ್ ಹಾಗೂ ರಾಯಧನ ಎಷ್ಟು ನೀಡಬೇಕು ಎಂಬುದನ್ನು ಇತ್ತರ್ಥಪಡಿಸಲಾಗುವುದು ಎಂದು ತಿಳಿಸಿದರು

ಯುಜಿಸಿ ಮಾರ್ಗಸೂಚಿ ಅನುಸಾರ ರಾಜ್ಲಗಳು ಅಂತಿಮ ವರ್ಷದ ಪರೀಕ್ಸೆ ನಡೆಸಬೇಕು ಪರೀಕ್ಸೆಗಳ ಕುರಿತಂತೆ ಯಾವುದೇ ನಿರ್ಧಾರ ಕೈಗೊಳ್ಳುವ ಮುನ್ನ ಯುಜಿಸಿ ಅನುಮತಿ ಪಡೆಯಬೇಕು ಎಂದು ನ್ಯಾಯಮೂರ್ತಿ ಅಶೋಕ್ ಭೂಷಣ್ ನೇತೃತ್ವದ ವಿಭಾಗೀಯ ಪೀಠ ತಿಳಿಸಿದೆ ರಾಜ್ಯಗಳು ಪರೀಕ್ಷೆ ನಡೆಸದೆ ಪದವಿ ಪ್ರದಾನ ಮಾಡುವಂತಿಲ್ಲ ಎಂದು ಯುಜಿಸಿ ತನ್ನ ವಾದದಲ್ಲಿ ತಿಳಸಿತ್ತು

ಸದನದಲ್ಲಿ ಸದಸ್ನರ ನಡುವೆ ಪರಸ್ವರ ಸಾಕಷ್ಟು ಅಂತರ ಕಾಯ್ಲುಕೊಳ್ಳುವುದೂ ಸೇರಿದಂತೆ ಕೊರೋನಾ ಸಂಬಂಧ ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿಯ ಎಲ್ಲ ಅಂಶಗಳನ್ನೂ ಪಾಲಿಸಲಾಗುವುದು ಎಂದು ಅವರು ಹೇಳಿದ್ದಾರೆ ಅಧಿವೇಶನಕ್ಕೆ ನಡೆದಿರುವ ಸಿದ್ದತೆಗಳನ್ನು ಪರಿಶೀಲಿಸಿದ ಅವರು ಕಲಾಪ ನಡೆಸುವ ವೇಳೆ ಸದನದಲ್ಲಿ ಕೈಗೊಳ್ಳಜೇಕಾಗಿರುವ ಸುರಕ್ಷತಾ ವ್ಯವಸ್ಥೆಗಳ ಕುರಿತು ಲೋಕಸಭೆ ಕಾರ್ಯಾಲಯದ ಸಿಬ್ಬಂದಿಗೆ ಅಗತ್ಯ ಸೂಚನೆ ನೀಡಲಾಗಿದೆ ಕಾರ್ಯಾಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೂ ಸೂಕ್ತ ನಿಯಮಾವಳಿ ಹೊರಡಿಸಲಾಗಿದೆ ಎಂದು ತಿಳಿಸಿದ್ದಾರೆ

ಕೇಂದ್ರ ತ್ರೀಡಾ ಸಚವ ಕಿರೆನ್ ರಿಜಿಜು ಇಂದು ಸಿದ್ಗತೆಗಳನ್ನು ಪರಿಶೀಲಿಸಿದರು

ಭಯೋತ್ವಾದನೆ ಸಂಬಂಧಿಸಿದಂತೆ ಚಾಗತಿಕವಾಗಿ ಸಮಗ್ರ ಮಾತುಕತೆಯೊಂದರ ಕೊರತೆಯಿದೆ ಎಂದು ವಿದೇತಾಂಗ ಸಚಿವ ಜೈಶಂಕರ್ ಹೇಳಿದ್ದಾರೆ

ಇಂಧನ ಮತ್ತು ಸಂಪನ್ಮೂಲಗಳ ಸಂಸ್ಥೆ ಟೆರಿ ಈ ಉಪನ್ಯಾಸ ಆಯೋಜಿಸಿತ್ತು

ಹೀಗಾಗಿ ಈ ಬಾರಿ ಹೆಚ್ಚಿನ ಕೃಷಿ ಉತ್ಪನ್ನ ನಿರೀಕ್ಷಿಸಲಾಗಿದೆ ದೇತೀಯ ವಿಮಾನಗಳಲ್ಲಿ ಪ್ರಯಾಣಿಕರಿಗೆ ಪ್ಲಾಕ್ ಮಾಡಿದ ಊಟ ತಿಂಡಿ ಮತ್ತು ಪಾನೀಯಗಳನ್ನು ಒದಗಿಸಲು ಕೇಂದ್ರ ಸರ್ಕಾರ ಅವಕಾಶ ನೀಡಿದೆ ಅಂತಾರಾಷ್ಷೀಯ ವಿಮಾನಗಳಲ್ಲಿ ಬಿಸಿ ಊಟ ಒದಗಿಸಲು ಸೂಚಿಸಲಾಗಿದೆ

ಮಾಸ್ಕ್ ಧರಿಸದ ಯಾವುದೇ ಪ್ರಯಾಣಿಕರಿಗೆ ವಿಮಾನ ಪ್ರವೇಶ ನಿರಾಕರಿಸಲು ವಿಮಾನಯಾನ ಸಂಸ್ನೆಗಳಿಗೆ ಸೂಚಿಸಲಾಗಿದೆ ದೇಶೀಯ ಮತ್ತು ಅಂತಾರಾಷ್ಲೀಯ ವಿಮಾನಗಳಲ್ಲಿ ಏಕಬಳಕೆಯ ತಟ್ಲೆ ಚಮಚ ಮತ್ತಿತರ ಪರಿಕರ ಬಳಸಬೇಕು ಎಂದು ವಿಮಾನಯಾನ ನಿಯಂತ್ರಣ ಮಹಾ ನಿರ್ದೇಶನಾಲಯ ತಿಳಿಸಿದೆ ಪ್ರಯಾಣಿಕರು ವಿಮಾನದೊಳಗೆ ಮನರಂಜನಾ ವ್ಯವಸ್ವೆಯನ್ನು ಬಳಸಬಹುದಾಗಿದ್ದು ಅವರಿಗೆ ಏಕ ಬಳಕೆಯ ಇಯರ್ಫೋನ್ ಅಥವಾ ಸ್ವಚ್ಗೊಳಿಸಿದ ಹೆಡ್ಫೋನ್ ಒದಗಿಸುವಂತೆ ಏರ್ಲೈನ್ಸ್ ಸಂಸ್ನೆಗಳಿಗೆ ಸೂಚಿಸಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಡಿದ್ದು ಭಾನುವಾರ ಆಕಾಶವಾಣಿಯ ತಮ್ನ ಜನಪ್ರಿಯ ಕಾರ್ಯಕ್ತಮ ಮನ್ ಕಿ ಬಾತ್ ಮೂಲಕ ದೇಶದ ಜನತೆಯೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ

ನ್ನೂಸ್ ಆನ್ ಏರ್ ಯೂಟ್ಲೂಬ್ ಮ್ನೆ ಗೌ ಡಾಟ್ ಇನ್ ಮೂಲಕ ಈ ಕಾರ್ಯಕ್ರಮ ಏಕಕಾಲಕ್ಕೆ ಪ್ರಸಾರವಾಗಲಿದೆ ನಂತರ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ನರೇಂದ್ರ ಮೋದಿಯವರ ಹಿಂದಿ ಭಾಷಣದ ಕನ್ನಡ ಅನುವಾದ ಬಿತ್ತರವಾಗುತ್ತದೆ ಪ್ರಧಾನಮಂತ್ರಿ ಬೀದಿ ವರ್ತಕರ ಆತ್ಸಿರ್ಭರ್ ನಿಧಿ ಪಿಎಂ ಸ್ನಿಧಿ ಅಂತರ್ಜಾಲ ತಾಣದ ಡ್ರಾಶ್ ದೋರ್ಡ್ ಅನ್ನು ಕೇಂದ್ರ ವಸತಿ ಮತ್ತು ನಗರ ಮ್ನವಹಾರಗಳ ಕಾರ್ಯದರ್ಶಿ ದುರ್ಗಾ ಶಂಕರಿ ಮಿಶ್ರಾ ಇಂದು ಉದ್ಘಾಟಿಸಿದರು